ಕೊರೋನಾ ವಿರುದ್ಧದ ಸಮರದಲ್ಲಿ ಗ್ರಾಮೀಣ ಭಾರತದ ಕೊಡುಗೆಗೆ ಪ್ರಧಾನಮಂತ್ರಿ ಶ್ಲಾಫನೆ ಇ ಗ್ರಾಮ ಸ್ವರಾಜ್ ಪೋರ್ಟಲ್ ಹಾಗೂ ಮೊಬ್ಬೆಲ್ ಅಪ್ಲಿಕೇಷನ್ಗೆ ಚಾಲನೆ

ಸಿಆರ್ಪಿಎಫ್ ದೇಶದ ಆಂತರಿಕ ಭದ್ರತೆಯ ಬೆನ್ನೆಲಬು ಗೃಹ ಸಚಿವ ಅಮಿತ್ ಶಾ

ರಾಷ್ಷೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ದೇಶಾದ್ಯಂತ ಗ್ರಾಮ ಪಂಚಾಯಿತಿ ಮುಖ್ಯಸ್ಥರೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಪ್ರಧಾನಮಮಂತ್ರಿ ಎರಡು ಗಜಗಳ ಅಂತರವನ್ನು ಕಾಪಾಡಿ ಕೊಳ್ಳ ಎಂಬ ಗ್ರಾಮೀಣ ಭಾರತದ ಘೋಷಣೆ ಜನರ ಪ್ರಬುದ್ದತೆಯನ್ನು ತೋರಿಸುತ್ತದೆ ಇದು ಸಾಮಾಜಿಕ ಅಂತರ ಕಾಪಾಡಲು ಜನರಿಗೆ ಶ್ರೇರಣೆಯಾಗಿದೆ ಎಂದು ಹೇಳಿದರು ದೇಶಕ್ಕೆ ಸ್ವಾವಲಂಬನೆಯ ಪಾಠವನ್ನು ಕೊರೋನಾ ವೈರಾಣು ಕಲಿಸಿಕೊಟ್ಟದೆ ಎಂದು ಅವರು ನುಡಿದರು ಗ್ರಾಮಗಳು ಸ್ವಾವಲಂಬಿಯಾದರೆ ಜಿಲ್ಲೆಗಳು ರಾಜ್ಯಗಳು ಸ್ವಾವಲಂಬನೆ ಸಾಧಿಸಿ ಇಡೀ ದೇಶವೇ ಸ್ವಾವಲಂಬನೆಯಾಗಲಿದೆ ಎಂದು ಅವರು ಹೇಳಿದರು ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಯೋಜನೆಗಳನ್ನು ಸಿದ್ದಪಡಿಸಿ ಆಯೋಜಿಸಲು ಇ ಗ್ರಾಮ ಸ್ವರಾಜ್ ಪೋರ್ಟಲ್ ಹಾಗೂ ಮೊಬೈಲ್ ಅಪ್ಲಿಕೇಷನ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಈ ಮೋರ್ಟಲ್ ವಾಸ್ತವಾಂಶದ ನಿಗಾವಹಿಸಿ ಹೊಣೆಗಾರಿಕೆಯನ್ನು ಖಚಿತಪಡಿಸುವುದು ಗ್ರಾಮ ಪಂಚಾಯಿತಿ ಮಟ್ಟದವರೆಗೆ ಡಿಜಿಟಲೀಕರಣವನ್ನು ಕೊಂಡೊಯ್ಲವಲ್ಲಿ ಈ ಪೋರ್ಟಲ್ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದರು

ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯವಸ್ಟಿತ ಆಯೋಜನೆ ರಾಜಸ್ವ ಸಂಗ್ರಹ ಮತ್ತು ಆಸ್ತಿಪಾಸ್ತಿಯ ಬಗ್ಗೆ ಸ್ಪಷ್ಟತೆ ದೊರೆಯಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಪಂಚಾಯತ್ಗಳ ಅಭಿವೃದ್ದಿ ದೇಶ ಹಾಗೂ ಪ್ರಜಾಸತ್ತೆಯ ಪ್ರಗತಿಯನ್ನು ಖಚಿತಪಡಿಸುವುದು ಎಂದು ಪ್ರಧಾನಮಂತ್ರಿ ನುಡಿದರು

ಇದು ನಮ್ನ ಜನರ ಪ್ರಯತ್ನದಿಂದ ಸಾಧ್ಯವಾಗಿದೆ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

ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡ ಚಿಕ್ಕಬಳ್ಣಾಮರ ಜೆಲ್ಲೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯ್ತಿ ಅಧ್ಯಕ್ಷ ನವೀನ್ ಕುಮಾರ್ ರೈತರು ಬೆಳೆದ ಹಣ್ಣು ತರಕಾರಿಗಳನ್ನು ಗ್ರಾಮ ಪಂಚಾಯಿತಿ ಮೂಲಕವೇ ಮಾರುಕಟ್ಟೆಗೆ ತಲುಪಿಸಿ ರೈತರ ನೆರವಿಗೆ ಧಾವಿಸಲಾಗುತ್ತಿದೆ ಎಂದು ಹೇಳಿದರು ರಾಷ್ಷೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಪಂಚಾಯಿತಿ ಮಟ್ಟದಲ್ಲಿ ಸ್ವಳೀಯ ಕೂಲಿ ಕಾರ್ಮಿಕರಿಗೆ ಕೆಲಸ ಒದಗಿಸಲಾಗುತ್ತಿದೆ ಅಗತ್ಯ ಇರುವ ಜನರಿಗೆ ಬೆಂಗಳೂರಿನಿಂದ ದಿಷಧಿಗಳನ್ನು ತರಿಸಿಕೊಡಲಾಗುತ್ತಿದೆ ಎಂದು ಹೇಳದರು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 ಜನರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಕಲ್ಪಿಸಲು ಶ್ರಯತ್ನಗಳನ್ನು ಮುಂದುವರೆಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ಮಾಡಿದರು ಆರೋಗ್ಯ ಸೇತು ಆಷ್ನ್ನು ಪ್ರತಿಯೊಬ್ಬರು ಡೌನ್ ಲೋಡ್ಮಾಡಿಕೊಳ್ಳಬೇಕೆಂದು ಪ್ರಧಾನ್ತ ಮಂತ್ರಿ ಗ್ರಾಮೀಣ ಜನತೆಗೆ ಮನವಿ ಮಾಡಿದರು ಬಿಕ್ಕಟ್ಟನ ಸಂದರ್ಭವನ್ನು ನಿಭಾಯಿಸುವ ಹಾದಿಯಲ್ಲಿ ತಪ್ಪು ಮಾಹಿತಿಗಳು ಅಡಚಣೆಯಾಗಿರುತ್ತವೆ ಎಂದು ಎಚ್ಚರಿಸಿದ ಪ್ರಧಾನಮಂತ್ರಿಯವರು ಕೊರೋನಾ ವೈರಾಣು ಚಿಕಿತ್ಸೆ ಮತ್ತು ನಿಯಂತ್ರಣದ ಬಗ್ಗೆ ಪ್ರತಿಯೊಬ್ಬರಿಗೂ ನಿಜವಾದ ಮಾಹಿತಿ ತಲುಪಿಸಬೇಕೆಂದು ಪಂಚಾಯತ್ ಪ್ರತಿನಿಧಿಗಳಿಗೆ ಸೂಚಿಸಿದರು ರಾಷ್ಷೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ಉಪರಾಷ್ಷಪತಿ ಎಂ

ದೇಶದಲ್ಲಿ ಯೋಜನೆ ಹಾಗೂ ಆಡಳಿತ ವಿಕೇಂದ್ರೀಕರಣದಲ್ಲಿ ಪಂಚಾಯತ್ ರಾಜ್ ಸಂಸ್ನೆಗಳು ಆಧಾರಸ್ತಂಭಗಳಾಗಿವೆ ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಬಲಗೊಳಿಸುವಲ್ಲಿ ಈ ಸಂಸ್ಥೆಗಳ ಕೊಡುಗೆ ಅತ್ಯಂತ ಮಹತ್ವಪೂರ್ಣವಾದದ್ದು ಎಂದು ಉಪರಾಷ್ಟಪತಿ ಟ್ನೀಟ್ ಮಾಡಿದ್ಲಾರೆ

ಸ್ವಳೀಯ ಆಡಳಿತ ಸಂಸ್ಥೆಗಳು ವಿವಿಧ ವಲಯದಲ್ಲಿ ಸ್ವಾವಲಂಬನೆಯ ಕೇಂದ್ರಗಳಾಗಿ ಹೊರ ಹೊಮ್ಖಲು ಸಾಧ್ಯವಾಗುವಂತೆ ಅವುಗಳಿಗೆ ಅನುದಾನ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರ ಮೂಲಕ ಪಂಚಾಯಿತಿಗಳನ್ನು ಸಂಪೂರ್ಣ ಸಬಲಗೊಳಿಸಲು ತುರ್ತಾಗಿ ರಾಜ್ಞಗಳು ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ

ಕಚೇರಿ ಹಾಗೂ ಕಾರ್ಖಾನೆಯ ಸ್ಥಳಗಳಲ್ಲಿ ವ್ಯಕ್ತಿಗತ ಸುರಕ್ಷಾ ಪರಿಕರಗಳನ್ನು ಬಳಸುವಂತೆ ಸಾಮಾಜಿಕ ಅಂತರ ಕಾಪಾಡುವಂತೆ ಅವರು ಸಲಹೆ ನೀಡಿದರು ಕಾರ್ಮಿಕರಿಗೆ ಸ್ಥಳದಲ್ಲಿಯೇ ಆಹಾರ ಮತ್ತು ಆಶ್ರಯ ಕಲ್ಪಿಸಲು ಉದ್ಯಮ ಸಂಸ್ಥೆಗಳು ವ್ಯವಸ್ಥೆ ಮಾಡಬೇಕು ಮುನ್ನೆಚ್ಚರಿಕೆ ಕ್ರಮಗಳು ಹಾಗೂ ಕೈಗಾರಿಕಾ ಚಟುವಟಿಕೆಗಳು ಏಕಕಾಲದಲ್ಲಿ ಸಾಗಬೇಕು ಎಂದರು ಹೆದ್ದಾರಿ ಹಾಗೂ ಬಂದರುಗಳು ಈಗಾಗಲೇ ತಮ್ಮ ಕಾರ್ಯವನ್ನು ಆರಂಭಿಸಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಕಾರ್ಯಾಚರಣೆ ಸುಗಮಗೊಳ್ಳಲಿವೆ ಎಂದರು ಎಂಎಸ್ಎಂಇ ಪುನಶ್ಚೇತನ ಕುರಿತಂತೆ ಮಾತನಾಡಿದ ಸಚಿವರು ರಫ್ತು ಹೆಚ್ಚಳಕ್ಕೆ ವಿಶೇಷ ಆದ್ದತೆ ನೀಡುವ ಅಗತ್ಯವಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಕಕತೆ ಕಾರಣ ಇಂಧನ ವೆಚ್ಚ ಸಾಗಾಣಿಕಾ ವೆಚ್ಚ ಹಾಗೂ ಉತ್ಪಾದನಾ ವೆಚ್ಚವನ್ನು ತಗ್ಗಿಸುವಂತಹ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯ ಇದೆ ಎಂದರು ಉದ್ಯಮೆದಾರರು ತಂತ್ರಜ್ವಾನವನ್ನು ಬಳಸಿಕೊಳ್ಳಬೇಕು ಸಂಶೋಧನೆ ಆವಿಷ್ಣರ ಹಾಗೂ ಗುಣಮಟ್ಟ ಸುಧಾರಣೆ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವರು ಹೇಳದರು

ಗೃಪ ಸಚಿವ ಅಮಿತ್ ಶಾ ತಮ್ಮ ಸಂದೇಶದಲ್ಲಿ ದೇಶದ ಭದ್ರತೆಯಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಮಹತ್ವದ ಕೊಡುಗೆಯನ್ನು ಪ್ರಶಂಸಿಸಿದರು

ನೂತನವಾಗಿ ನೇಮಕಗೊಂಡಿರುವ ತರಬೇತಿ ಪಡೆದ ಅಧಿಕಾರಿಗಳು ಸಿಆರ್ಪಿಎಫ್ನಲ್ಲಿ ನವಶಕ್ತಿ ಹಾಗೂ ಚೈತನ್ಥವನ್ನು ಮೇಳೈಸಲಿದ್ದಾರೆ ಎಂದು ಗೃಹ ಸಚಿವರು ವಿಶ್ವಾಸ ವಕ್ಷಪಡಿಸಿದರು ವಿಡಿಯೋ ಕಾಸ್ಫರೆನ್ಸ್ ಮೂಲಕ ಮಾತನಾಡಿದ ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಈ ತರಬೇತಿ ಅಧಿಕಾರಿಗಳ ನೈತಿಕ ಸ್ಟೈರ್ಯವನ್ನು ಪಲವು ಪಟ್ಟು ಹೆಚ್ಚಿಸಲಿದ್ದು ಪಡೆಗಳಿಗೆ ನಿಖರ ಸೂಚನೆ ಒದಗಿಸಲು ಸಮರ್ಥರನ್ನಾಗಿಸಿದೆ